ಇದೇ ಏಪಿಲ್ ಮೊದಲ ವಾರದ ವೇಳೆಗೆ ಕೇಂದ್ರೀಯ ಗ್ರಾಹಕರ ಹಿತರಕ್ಷಣೆ ಪ್ರಾಧಿಕಾರ ಸ್ಡಾವನೆ

ಮೂರು ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನು ಸಂಪರ್ಕಿಸುವ ಕಾಶಿ ಮಹಾಕಾಳಾ ಎಕ್ಸ್ಪ್ರೆಸ್ ರೈಲಿನ ವಾಣಿಜ್ಯಿಕ ಸಂಚಾರ ವಾರಾಣಸಿಯಿಂದ ಇಂದು ಆರಂಭ

ಪಾಕಿಸ್ತಾನ ಉಗ್ರರಿಗೆ ಆರ್ಥಿಕ ನೆರವು ಪೂರ್ವೆಕೆಯನ್ನು ಇದೇ ಜೂನ್ ತಿಂಗಳಿಗೆ ಮೊದಲು ನಿಲ್ಲಿಸಬೇಕು ಎಂದು ಟರ್ಕಿ ಹೊರತುಪಡಿಸಿದಂತೆ ಎಫ್ಎಟಿಎಫ್ ಗುಂಪಿನ ಮಿಕ್ಕೆಲ್ಲಾ ಸದಸ್ಯ ದೇಶಗಳ ತಾಕೀತು ಈ ವರ್ಷದ ಏಪ್ರಿಲ್ ಮೊದಲ ವಾರದಲ್ಲಿ ಕೇಂದ್ರ ಗ್ರಾಹಕರ ಹಿತರಕ್ಷಣಾ ಪ್ರಾಧಿಕಾರ ಸ್ಥಾಪಿಸಲಾಗುವುದು ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಹೇಳಿದ್ದಾರೆ

ಅದರಲ್ಲಿ ಗ್ರಾಹಕರ ಹಕ್ಕುಗಳು ಅಕ್ರಮ ವ್ಯಾಪಾರ ಪದ್ದತಿಗಳು ತಪ್ಪು ಗ್ರಹಿಕೆಗೆ ಅವಕಾಶ ನೀಡುವ ಜಾಹೀರಾತುಗಳು ಕಲಬೆರಕೆ ಆಹಾರ ಪದಾರ್ಥಗಳಿಗೆ ದಂಡ ವಿಧಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ಕ್ವೆಗೊಳ್ಳಲಿದೆ ಎಂದು ಅವರು ಹೇಳಿದರು ದೆಹಲಿಯಲ್ಲಿ ನಿನ್ನೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಪಾಸ್ಲಾನ್ ತಪ್ಪು ಗಹಿಕೆಗೆ ಜಾಹೀರಾತು ನೀಡುವುದು ಮತ್ತು ಅನ್ಯಾಯದ ವ್ಯಾಪಾರ ಪದ್ದತಿಗಳ ಬಗ್ಗೆ ತನಿಖೆ ನಡೆಸಿ ಪ್ರಾಧಿಕಾರ ಕ್ರಮ ಕೈಗೊಳ್ಳಲಿದೆ ಇನ್ನು ಒಂದೂವರೆ ತಿಂಗಳಲ್ಲಿ ಗ್ರಾಹಕರ ಹಿತರಕ್ಷಣಾ ಕಾಯ್ದೆಯ ನಿಯಮಗಳನ್ನು ಆಖ್ವೆರುಗೊಳಿಸಲಾಗುವುದು ಎಂದರು ಉದ್ಯಮ ಮಂಡಳಿಗಳೊಂದಿಗೆ ನಡೆದ ಈ ಸಭೆಯ ವೇಳೆ ಸಚಿವ ಪಾಸ್ವಾನ್ ವಿದ್ಯುನ್ಮಾನ ವಾಣಿಜ್ಯ ಪ್ರಕ್ರಿಯೆಯ ನಿಯಂತ್ರಣ ಹಾಗೂ ನೇರ ಮಾರಾಟ ವ್ಯವಸ್ಥೆಯ ಮೇಲೆ ನಿಗಾ ಇಡಲು ಇದುವರೆಗೆ ನಿಯಂತ್ರಣ ಮಂಡಳಿ ಇಲ್ಲದ ಹಿನ್ಸೆಲೆಯಲ್ಲಿ ಆ ಬಗ್ಗೆ ಹೆಚ್ಚು ಗಮನಹರಿಸಬೇಕಾದ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು ಭಾರತೀಯ ರೈಲ್ವೆಯ ಕೇಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮ ಐಆರ್ಸಿಟಿಸಿ ಮೂರನೆಯ ಖಾಸಗಿ ರೈಲು ಕಾಶಿ ಮಹಾಕಾಳಾ ಎಕ್ಸ್ಪ್ರೆಸ್ ಸಂಚಾರವನ್ನು ಇಂದಿನಿಂದ ಆರಂಭಿಸಲಿದೆ ಮೂರು ಜ್ಯೋತಿರ್ಲಿಂಗ ಕ್ಷೇತ್ರಗಳಾದ ಇಂದೋರ್ ಸಮೀಪದ ಓಂಕಾರೇಶ್ಲರ ಉಜ್ಲಯನಿಯ ಮಹಾಕಾಳೇಶ್ವರ ಮತ್ತು ವಾರಾಣಸಿಯ ಕಾಶಿ ವಿಶ್ವನಾಥ ಕ್ಷೇತ್ರಗಳ ನಡುವೆ ಈ ರೈಲು ಸೇವೆ ಆರಂಭವಾಗಲಿದೆ ವಾರಾಣಸಿಯಿಂದ ಇಂದು ಮಧ್ಯಾಹ್ನ ಹೊರಡುವ ರೈಲು ಇಂದೋರ್ಅನ್ನು ಮಹಾ ಶಿವರಾತ್ರಿ ದಿನವಾದ ನಾಳೆ ಬೆಳಗ್ಗೆ ತಲುಪುವುದು ಇದು ಐಆರ್ಸಿಟಿಸಿ ಆರಂಭಿಸಿರುವ ಮೊದಲ ರಾತ್ರಿ ಸಂಚಾರದ ರೈಲಾಗಿದೆ ನಿಗಮದ ಮುಖ್ಯ ಪ್ರಾದೇಶಿಕ ನಿರ್ವಾಹಕರಾದ ಅಶ್ವಿನಿ ಶ್ರೀವಾಸ್ತವ ಆಕಾಶವಾಣಿಗೆ ಈ ಕುರಿತು ಮಾಹಿತಿ ನೀಡಿದ್ದು ಈ ರೈಲಿನಲ್ಲಿ ಪ್ರಯಾಣಿಕರಿಗೆ ಅತ್ಯುತ್ತಮ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ

ರೈಲಿನಲ್ಲಿ ಭಕ್ತಿ ಸಂಗೀತ ಪ್ರಸಾರ ಮಾಡಲಾಗುತ್ತದೆ ಪ್ರತಿಯೊಂದು ಪ್ರಯಾಣಿಕರ ಬೋಗಿಗೂ ಇಬ್ಬರು ಖಾಸಗಿ ಗಾರ್ಡ್ಗಳ ಕಾವಲು ಹಾಗೂ ಸಸ್ಯಾಹಾರಿ ಉಟೋಪಚಾರ ವ್ಯವಸ್ಥೆ ಕಲ್ವಿಸಲಾಗಿದೆ ಇದು ಸಂಪೂರ್ಣ ಮೂರನೇ ದರ್ಜೆ ವಾತಾನುಕೂಲ ರೈಲು ಸೇವೆಯಾಗಿದ್ದು ವಾರಾಣಸಿ ಮತ್ತು ಇಂದೋರ್ ನಡುವೆ ವಾರಕ್ಕೆ ಮೂರು ಬಾರಿ ಸಂಚರಿಸಲಿದೆ ಹಿಮಾಲಯ ತಪ್ಪಲಿನ ತೀರ್ಥಯಾತ್ರೆ ಯೋಜನೆಯಾದ ಚಾರ್ಧಾಮ್ ಯೋಜನೆಯ ಪ್ರಗತಿ ಕುರಿತಂತೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ರಾಜ್ಯ ಮಂತ್ರಿ ಜನರಲ್ ವಿ

ಸಿಂಗ್ ಇಂದು ಪರಿಶೀಲಿಸಲಿದ್ದಾರೆ ಉತ್ತರಾಖಂಡ್ಗೆ ಭೇಟಿ ನೀಡಿರುವ ಸಚಿವರು ಯೋಜನೆಯ ಕಾಮಗಾರಿ ಪ್ರಗತಿ ಕುರಿತಂತೆ ಇಂಜಿನಿಯರ್ಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಮಾಹಿತಿ ಪಡೆಯುತ್ತಾರೆ ಚಾರ್ಧಾಮ್ ಯಾತ್ರಾ ಮಾರ್ಗದ ವೈಮಾನಿಕ ಸಮೀಕ್ಷೆಯನ್ನೂ ಕೂಡ ಸಚಿವರು ನಡೆಸಲಿದ್ದಾರೆ

ಇಣಾ ನಗರದಲ್ಲಿ ನಡೆಯಲಿರುವ ರಾಜ್ಯೋತ್ವವ ಸಮಾರಂಭದಲ್ಲಿ ಗ್ಬಹ ಸಚಿವ ಅಮಿತ್ ಷಾ ಭಾಗವಹಿಸಲಿದ್ದಾರೆ

ವೆಂಕಯ್ಯನಾಯ್ಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಭಯ ರಾಜ್ಯಗಳ ಜನರಿಗೆ ಶುಭಾಶಯ ಕೋರಿದ್ದಾರೆ ಈ ಎರಡು ಸುಂದರ ಪರ್ವತೀಯ ರಾಜ್ಯಗಳು ಭಾರತದ ಪ್ರಗತಿ ಮತ್ತು ಅಭಿವ್ವದ್ದಿಗೆ ಗಣನೀಯ ಕೊಡಗೆ ನೀಡಿವೆ ಎಂದು ಉಪರಾಷ್ಟ ಪತಿ ಟ್ವೀಟ್ ಮಾಡಿದ್ದಾರೆ ಮುಂಬರುವ ವರ್ಷಗಳಲ್ಲಿ ಈ ಎರಡೂ ರಾಜ್ಯಗಳು ಮತ್ತಷ್ಟು ಅಭಿವೃದ್ದಿ ಹೊಂದಲಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾರ್ೈಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷರನ್ನು ಸ್ವಾಗತಿಸಲಿದ್ದಾರೆ

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ್ದು ಅಮೆರಿಕದ ಅಧ್ಯಕ್ಷರೊಂದಿಗೆ ಆ ದೇಶದ ಉನ್ನತ ಮಟ್ಟದ ನಿಯೋಗವೂ ಸಹ ಭಾರತಕ್ಕೆ ಎರಡು ದಿನಗಳ ಭೇಟಿಗಾಗಿ ಆಗಮಿಸಲಿದೆ ಎಂದು ತಿಳಿಸಿದರು

ಈ ಭೇಟಿಯ ವೇಳಿ ಅವರು ಅಹಮದಾಬಾದ್ ಆಗ್ರಾ ಹಾಗೂ ದೆಹಲಿಯಲ್ಲಿ ಹಲವು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಅವರು ಅಹಮದಾಬಾದ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಮೊಟೇರಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಮಸ್ತೆ ಟ್ರಂಪ್ ಎನ್ನುವ ಭವ್ಯ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ ಮೋದಿ ಅವರೊಂದಿಗೆ ಭಾಗವಹಿಸಲಿದ್ದು ಭಾಷಣ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ

ತಿರುಪ್ಪೂರ್ ಜಿಲ್ಲಾಧಿಕಾರಿ ವಿಜಯ ಕಾರ್ತಿಕೇಯನ್ ನೀಡಿರುವ ಮಾಹಿತಿಯಂತೆ ಕೇರಳ ಸರ್ಕಾರಕ್ಕೆ ಅಪಘಾತದ ಬಗ್ಗೆ ಮಾಹಿತಿ ನೀಡಲಾಗಿದ್ದು ಆ ರಾಜ್ಯದ ಅಧಿಕಾರಿಗಳ ತಂಡ ತಿರುಪ್ಪೂರ್ಗೆ ಹೊರಟಿದೆ

ನೇಪಾಳದಿಂದ ಬಂದಿದ್ದ ಪ್ರವಾಸಿಗರಿದ್ದ ವ್ಯಾನ್ಗೆ ಮತ್ತೊಂದು ವಾಹನ ಅಪ್ಪಳಿಸಿ ಈ ಅಪಘಾತ ಸಂಭವಿಸಿದೆ ಸಮಾಜದ ದುರ್ಬಲ ವರ್ಗದವರ ಅಭಿವೃದ್ಧಿಗಾಗಿ ಖಾದಿ ಗ್ರಾಮೋದ್ಯೋಗ ಮತ್ತು ಕೈಗಾರಿಕಾ ಮಂಡಳಿಯ ಉದ್ಯೋಗ ಸೃಷ್ಟಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಜಮ್ಮು ಮತ್ತು ಕಾಶ್ಟೀರದ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಂ

ದ್ವಿವೇದಿ ಹೇಳಿದ್ದಾರೆ ಜಮ್ಮೆವಿನಲ್ಲಿ ನಿನ್ನೆ ಸಾಂಪ್ರದಾಯಿಕ ಕೈಗಾರಿಕೆಗಳ ಪುನರುತ್ಗಾನ ನಿಧಿ ಯೋಜನೆಯ ಪರಿಶೀಲನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು

ಅಲ್ಲದೆ ಸಮಿತಿ ಕೆವಿಐಬಿ ಕಾರ್ಯಕ್ರಮಗಳ ಅಡಿಯಲ್ಲಿ ಬಾಶೋಲಿ ಚಿತ್ರ ಬಿಡಿಸುವುದು ಬಿದಿರಿನ ಕಲೆ ಗಿದಮೂಲಿಕೆಗಳು ಮತ್ತು ಸುಗಂಧದ್ರವ್ಯ ಉತ್ಪನ್ನಗಳ ಕ್ಲಸ್ಟರ್ ಅಭಿವೃದ್ದಿ ಸಾಧ್ಯತೆಗಳ ಕುರಿತು ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿತು ಕರಕುಶಲಕರ್ಮಿಗಳಿಗೆ ಸಾಂಪ್ರದಾಯಿಕ ಮತ್ತು ಗ್ರಾಮೀಣ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಲು ಹಾಗೂ ಆದಾಯ ವ್ವದ್ಗಿಗೆ ನೆರವಾಗಲು ಕೇಂದ್ರಾಡಳಿತ ಪ್ರದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಕ್ಲಸ್ಟರ್ಗಳನ್ನು ಸ್ಥಾಪಿಸುವಂತೆ ಅವರು ಸಲಹೆ ನೀಡಿದರು ಪಾಕಿಸ್ತಾನ ಉಗ್ರರ ಗುಂಪುಗಳಿಗೆ ಆರ್ಥಿಕ ನೆರವು ಒದಗಿಸುವುದನ್ನು ಇದೇ ಜೂನ್ ತಿಂಗಳಿಗೂ ಮೊದಲು ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಂದು ಟರ್ಕಿ ದೇಶವೊಂದನ್ನು ಬಿಟ್ಟು ಹಣಕಾಸು ಕಾರ್ಯಪದೆ ಎಫ್ಎಟಿಎಫ್ ಗುಂಪಿನ ಉಳಿದೆಲ್ಲಾ ಸದಸ್ಯ ದೇಶಗಳು ತಾಕೀತು ಮಾದಿವೆ ಪಾಕಿಸ್ತಾನದ ಆಪ್ತ ದೇಶಗಳಾಗಿರುವ ಚೀನಾ ಮತ್ತು ಸೌದಿ ಅರೆಬಿಯಾ ಕೂಡ ಈ ಗುಂಪಿನಲ್ಲಿ ಸೇರಿರುವುದು ವಿಶೇಷವಾಗಿದೆ ಜೂನ್ ತಿಂಗಳಲ್ಲಿ ನಡೆಯಲಿರುವ ಕಾರ್ಯಪಡೆಯ ಪ್ರಧಾನ ಅಧಿವೇಶನಕ್ಕೆ ಮುಂಚಿತವಾಗಿ ಉಗ್ರರಿಗೆ ಹಣಕಾಸು ನೆರವು ನೀಡುತ್ತಿರುವ ಕುರಿತಂತೆ ಪಾಕಿಸ್ತಾನದ ಪ್ರಕರಣವನ್ನು ಪರಿಶೀಲಿಸಲಾಯಿತು ಮತ್ತು ಹಣಕಾಸು ಕಾರ್ಯಪಡೆಯ ಸೂಚನೆಯಂತೆ ಭಯೋತ್ಸಾದಕರಿಗೆ ಆರ್ಥಿಕ ನೆರವೂ ನೀಡಿಕೆಯನ್ನು ನಿಲ್ಲಿಸದೇ ಇರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನು ಬೂದು ಬಣ್ಣದ ಪಟ್ಲಿಯಲ್ಲಿ ಮುಂದುವರಿಸಬೇಕೆಂದು ಶಿಫಾರಸ್ಸು ಮಾಡಲಾಯಿತು ಕಾರ್ಯಪಡೆಯ ನಿರ್ಣಯಗಳನ್ನು ಪಾಲಿಸದೇ ಇರುವ ದೇಶಗಳನ್ನು ಅವುಗಳ ಔದಾಸೀನ್ಯದ ಆಧಾರದ ಮೇಲೆ ಕಪ್ಪುಪಟ್ಟಿ ಅಥವಾ ಬೂದು ಬಣ್ಣದ ಪಟ್ಟಿಗಳಿಗೆ ಸೇರಿಸಿ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗುತ್ತದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಬರ್ಲಿನ್ ಅಂತಾರಾಷ್ಟೀಯ ಚಲನಚಿತ್ರೋತ್ಪವದಲ್ಲಿ ಭಾರತದ ಪೆವಿಲಿಯನ್ ಅನ್ನು ಉದ್ಘಾಟಿಸಿದರು ಈ ಚಲನಚಿತ್ರೋತ್ಪವಕ್ಕೆ ಭಾರತದ ಮೂರು ಚಲನಚಿತ್ರಗಳು ಹಾಗೂ ಒಂದು ಸಾಕ್ಷ್ಮ ಚಿತ್ರ ಆಯ್ಲೆಯಾಗಿದೆ

ಇದಕ್ಕೂ ಮುನ್ನ ಡಾ ಜೈಶಂಕರ್ ಜರ್ಮನಿಯ ವಿದೇಶಾಂಗ ಸಚಿವ ಹಿಕೋ ಮಾಸ್ ಅವರನ್ನು ಭೇಟಿ ಮಾದಿ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವೆ ಸಹಕಾರ ವಿಸ್ತರಣೆಗೆ ಬೆಂಬಲ ನೀದಿರುವುದಕ್ಕೆ ಧನ್ಯವಾದಗಳನ್ನು ಹೇಳಿದರು ವಾರಾಂತ್ಯದಲ್ಲಿ ನಡೆಯಲಿರುವ ಮುನಿಚ್ ಭದ್ರತಾ ಸಮಾವೇಶದಲ್ಲಿ ಭಾಗವಹಿಸಲು ಸೋಮವಾರ ಜರ್ಮನಿಗೆ ಆಗಮಿಸಿರುವ ಜೈಶಂಕರ್ ಅವರು ಮುಂದಿನ ತಿಂಗಳು ಬ್ರುಸೆಲ್ಸ್ನಲ್ಲಿ ನಡೆಯಲಿರುವ ಭಾರತ ಐರೋಪ್ಯ ಒಕ್ಕೂಟದ ಶ್ಪಂಗಸಭೆಯಲ್ಲಿ ಪ್ರಧಾನಿ ನರೇಂದ ಮೋದಿ ಭಾಗವಹಿಸಲಿರುವ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ಗತೆಗಳ ಪರಿಶೀಲನೆ ನಡೆಸಿದರು